ಮೂರನೇ ಮತ್ತು ಕೊನೆಯ ಏಕದಿನ ಅಂತಾರಾಷ್ಷೀಯ ಕ್ರಿಕೆಟ್ ಪಂದ್ಯ ಕಟಕ್ನಲ್ಲಿ ನಾಳೆ ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ ಭಾರತ ಮತ್ತು ಚೇನಾ ನಿಕಟ ಅಭಿವೃದ್ಧಿ ಪಾಲುದಾರಿಕೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ಗುರಿ ಸಾಧನೆಗೆ ಉಭಯ ರಾಷ್ಟಗಳ ವಿಶೇಷ ಪ್ರತಿನಿಧಿಗಳು ದೆಹಲಿಯಲ್ಲಿಂದು ಭೇಟಿಯಾಗಿ ರಜನಾತ್ಮಕ ಮಾತುಕತೆ ನಡೆಸಿದವು ಭಾರತದ ಪರವಾಗಿ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಉಭೆಯ ನಿಯೋಗಗಳ ನಾಯಕತ್ವ ವಹಿಸಿದ್ದರು ಭಾರತ ಮತ್ತು ಚೀನಾ ಕಾರ್ಯತಂತ್ರ ಸಂಬಂಧ ಬಲವರ್ಧನೆಯ ದೃಷ್ಟಿಕೋನದಲ್ಲಿ ಗಡಿ ಸಮಸ್ತೆಯನ್ನು ಪರಿಪರಿಸಿಕೊಳ್ಳಲು ವಿಶೇಷ ಪ್ರತಿನಿಧಿಗಳು ಒತ್ತು ನೀಡಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ನ್ನಾಯಸಮ್ನತ ಮತ್ತು ಪರಸ್ಪರ ಒಪ್ಪಬಹುದಾದ ಪರಿಹಾರ ಕಂಡುಕೊಳ್ಳಲು ಸಂಧಾನ ಪ್ರಯತ್ನಗಳನ್ನು ಹೆಚ್ಚಿಸಲು ಉಭಯ ನಿಯೋಗ ಒಪ್ಪಿಗೆ ಸೂಚಿಸಿದೆ ಗಡಿ ವಿವಾದವು ಎರಡೂ ರಾಷ್ಷಗಳಿಗೆ ಮೂಲಭೂತ ಹಿತಾಸಕ್ತಿಯಾಗಿದೆ ಎಂದು ಈ ಮುನ್ನ ಮಾಡಿಕೊಂಡಿರುವ ಒಪ್ಪಂದಕ್ಕೆ ಸಹಮತ ವ್ಯಕ್ತಪಡಿಸಿವೆ ಪರಸ್ಪರ ನಂಬಿಕೆ ಸೃಷ್ಷಿಯಾಗಬೇಕಾದರೆ ಆಯಾ ದೇಶಗಳ ಸೂಕ್ಷ್ಮತೆ ಮತ್ತು ಹಿತಾಸಕ್ತಿಗಳನ್ನು ಗೌರವಿಸುವುದು ಅತ್ಯಗತ್ತ ಎಂದು ಸಭೆಯಲ್ಲಿ ಎರಡೂ ರಾಷ್ಷಗಳು ಒಪ್ಪಿಗೆ ಸೂಚಿಸಿವೆ ದ್ಲಿಪಕ್ಷೀಯ ಸಂಬಂಧ ಭವಿಷ್ಯದಲ್ಲಿ ಬಲಗೊಳ್ಳಬೇಕಾದರೆ ಪರಸ್ಪರ ನಂಬಿಕೆ ಹೆಚ್ಚಾಗಬೇಕು ಉಭಯ ರಾಷ್ಟಗಳ ಗಡಿ ರಕ್ಷಣಾ ಸಿಬ್ಬಂದಿ ನಡುವೆ ಸಂವಹನ ಏರ್ಪಡಬೇಕು ಕಾರ್ಯತಂತ್ರ ಸಂವಹನ ಹೆಚ್ವಾಗಬೇಕು ಭಾರತ ಮತ್ತು ಚೀನಾದ ಶ್ಟಿರ ಮತ್ತು ಸಮತೋಲಿತ ಅಭಿವೃದ್ದಿಯಿಂದ ಶಾಂತಿ ಮತ್ತು ಸಮೃದ್ದಿ ಸಾಧ್ವ ಇದು ವಿಶ್ವದ ಅಭಿವ್ವದ್ದಿ ಸಕಾರಾತ್ಸಕ ಅಂಶವಾಗಲಿದೆ ಎಂದು ಉಭಯ ನಿಯೋಗಗಳು ಒಪ್ಪಿಕೊಂಡಿವೆ

ಮಲೇಷ್ಯಾ ಪ್ರಧಾನಿ ಮಹತೀರ್ ಮೊಹಮ್ನದ್ ಅವರು ಭಾರತದ ಆಂತರಿಕ ವಿಷಯಗಳ ಕುರಿತು ನೀಡಿರುವ ಹೇಳಿಕೆಗಳಿಗೆ ವಿದೇಶಾಂಗ ಸಚಿವಾಲಯ ತೀವ್ರ ಪ್ರತಿರೋಧ ಹೊರಹಾಕಿದೆ ಮಲೇಷ್ನಾ ಪ್ರಧಾನಿ ಅವರು ಕೌಲಾಲಂಪುರದಲ್ಲಿ ಇತ್ತೀಚೆಗೆ ನೀಡಿರುವ ಹೇಳಿಕೆಯು ಯಾವುದೇ ದೇಶದ ಆಂತರಿಕ ವಿಷಯಗಳಲ್ಲಿ ಮಧ್ಯಪ್ರವೇಶಿಸಬಾರದೆಂಬ ರಾಜತಾಂತ್ರಿಕ ನಡವಳಿಕೆಗೆ ವಿರುದ್ದವಾಗಿದೆ ಈ ರೀತಿಯ ಹೇಳಿಕೆಗಳು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧ ಹದಗೆಡಲು ಕಾರಣವಾಗುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಎಚ್ಚರಿಸಿದೆ ಪೌರತ್ತ ತಿದ್ದುಪಡಿ ಕಾಯ್ಲೆ ವಾಸ್ತವವಾಗಿ ನಿಖರತೆಯಿಂದ ಕೂಡಿಲ್ಲ ಎಂದು ಮಲೇಷ್ಯಾ ಪ್ರಧಾನಿ ಮಹತೀರ್ ನೀಡಿರುವ ಹೇಳಿಕೆಯನ್ನು ವಿದೇಶಾಂಗ ಸಚಿವಾಲಯ ಆಕ್ಷೇಪಿಸಿದೆ ರಾಜ್ಞಾದ್ಯಂತ ಜನತೆ ಶಾಂತಿ ಮತ್ತು ಕಾನೂನು ಸುವ್ಲವಸ್ಥೆ ಕಾಪಾಡಬೇಕು ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮನವಿ ಮಾಡಿದ್ದಾರೆ ಪೌರತ್ನ ತಿದ್ದುಪಡಿ ಕಾಯ್ದೆ ಕುರಿತು ಹಬ್ಬಿಸುವ ಗಾಳಿ ಸುದ್ದಿ ಮತ್ತು ಅಪಪ್ರಚಾರಗಳಿಗೆ ಜನರು ಕಿವಿಗೊಡಬಾರದು ಹಿಂಸಾಜಾರದಲ್ಲಿ ತೊಡಗುವ ದುಷ್ಕರ್ಮಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು ಸೂಕ್ಷ್ಮ ಪ್ರದೇಶಗಳಲ್ಲಿ ಮೊಲೀಸರು ಕಟ್ಟೆಚ್ವರ ವಹಿಸಿದ್ದಾರೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ರಾಜ್ಞಪಾಲರಾದ ಆನಂದಿ ಬೆನ್ ಪಟೇಲ್ ಅವರು ಶಾಂತಿ ಕಾಪಾಡುವಂತೆ ರಾಜ್ಞದ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಹಿಂಸಾಚಾರದಿಂದ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗಿದೆ ಪೌರತ್ತ ತಿದ್ದುಪಡಿ ಕಾಯ್ಲೆಯಿಂದ ಯಾವುದೇ ನಾಗರಿಕರ ಹಿತಾಸಕ್ತಿಗಳಿಗೆ ಪರಿಣಾಮ ಉಂಟಾಗುವುದಿಲ್ಲ ಎಂದು ಅವರು ಸ್ಪಷ್ಷಪಡಿಸಿದ್ದಾರೆ

ಅಂಥವರ ವಿರುದ್ದ ಎಫ್ಐಆರ್ ದಾಖಲಿಸಲಾಗುತ್ತಿದೆ ಹಿಂಸಾಚಾರಕ್ಕೆ ಕಾರಣರಾದವರನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಮುಗ್ಧರ ವಿರುದ್ದ ಯಾವುದೇ ದೂರು ದಾಖಲಿಸುವುದಿಲ್ಲ ಹಿಂಸಾಚಾರದ ತನಿಖೆ ನಡೆಯುತ್ತಿದೆ ಎಂದು ಉತ್ತರ ಪ್ರದೇಶ ಡಿಜಿಪಿ ಒಪಿ ಸಿಂಗ್ ತಿಳಿಸಿದ್ದಾರೆ ಈ ಮಧ್ಯೆ ರಾಜ್ಯ ಸರ್ಕಾರ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ವಾಲಯಗಳಿಗೆ ಇಂದು ರಜೆ ಘೋಷಿಸಿತ್ತು ನಾಳೆ ನಡೆಯಬೇಕಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಮುಂದೂಡಲಾಗಿದ್ದು ಹೊಸ ದಿನಾಂಕಗಳನ್ನು ಮುಂದೆ ಪ್ರಕಟಿಸಲಾಗುತ್ತದೆ ಐರೋಪ್ಯ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಚಾರ್ಲ್ಸ ಮೈಖೆಲ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಅಧಿಕಾರಾವಧಿಯನ್ನು ಯಶಸ್ತಿಯಾಗಿ ನಡೆಸುವಂತೆ ಮೋದಿ ಶುಭಾಶಯ ಕೋರಿದ್ಲಾರೆ ಮೈಖೆಲ್ ನಾಯಕತ್ವದಲ್ಲಿ ಭಾರತ ಮತ್ತು ಐರೋಪ್ತ ರಾಷ್ಷಗಳ ಸಂಬಂಧ ಮತ್ತಷ್ಟು ಬಲಗೊಳ್ಳಲಿದೆ ಎಂಬ ಆಶಾಭಾವವನ್ನು ಅವರು ವ್ಯಕ್ತಪಡಿಸಿದ್ದಾರೆ ನ್ಯೂಯಾರ್ಕ್ನ ವಿಶ್ವಸಂಸ್ದೆ ಸಾಮಾನ್ವ ಸಭೆಯ ನೇಪಥ್ಯದಲ್ಲಿ ಮ್ಸೆಬೆಲ್ ಅವರನ್ನು ಭೇಟಿ ಮಾಡಿದ ಸಂದರ್ಭವನ್ನು ಮೆಲುಕು ಹಾಕಿರುವ ಪ್ರಧಾನಿ ಮೋದಿ ಭಯೋತ್ವಾದನೆ ನಿಗ್ರಹ ಹವಾಮಾನ ಬದಲಾವಣೆ ಸೇರಿದಂತೆ ಪರಸ್ವರ ಹಿತಾಸಕ್ತಿಯ ವಿಷಯಗಳ ಕುರಿತು ಜತೆಗೂಡಿ ಕೆಲಸ ಮಾಡಲು ಭಾರತ ಬದ್ಗವಾಗಿದೆ ಎಂದು ತಿಳಿಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ತೀವ್ರ ಪ್ರತಿಭಟನೆ ನಡೆದ ಮಂಗಳೂರಿನಲ್ಲಿ ಪರಿಸ್ಟಿತಿ ಸಹಜ ಶ್ವಿತಿಗೆ ಮರಳುತ್ತಿದೆ

ಈ ವೇಳೆ ಸಾರ್ವಜನಿಕರು ಅಗತ್ಯ ವಸ್ತುಗಳನ್ನು ಖರೀದಿಸಿದರು

ರಾತ್ರಿ ಮುಂದುವರಿಯಲಿದ್ದು ಸೋಮವಾರ ಕರ್ಫ್ಲೂ ಸಂಪೂರ್ಣವಾಗಿ ಹಿಂಪಡೆಯಲು ಜಿಲ್ಲಾಡಳಿತ ನಿರ್ಧರಿಸಿದೆ ಪರಿಸ್ಟಿತಿ ಅವಲೋಕಿಸಲು ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಮಂಗಳೂರಿಗೆ ಭೇಟಿ ನೀಡಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಬಳಿಕ ಮುಖ್ಡಮಂತ್ರಿ ಗುರುವಾರ ಫೈರಿಂಗ್ನಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ವರು ಹಾಗೂ ಧಾರ್ಮಿಕ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿದರು

ನಾಲ್ವರು ಆರೋಪಿಗಳ ಮೃತದೇಹಗಳನ್ನು ಹೈದ್ರಾಬಾದ್ನ ಗಾಂಧಿ ಆಸ್ಪತ್ರೆಯ ಶವಾಗಾರದಲ್ಲಿಡಲಾಗಿದೆ ಮತ್ತೊಂದು ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮ್ಬತದೇಹಗಳನ್ನು ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಬೇಕು ಎಂದು ನ್ನಾಯಾಲಯ ನಿರ್ದೇಶನ ನೀಡಿದೆ

ಮೊಲೀಸರು ಎನ್ಕೌಂಟರ್ ನಡೆಸುವಾಗ ಸುಪ್ರೀಂಕೋರ್ಟ್ ಮಾರ್ಗಸೂಚಿಗಳನ್ನು ಅನುಸರಿಸಿದ್ದಾರೆಯೇ ಎಂಬ ಬಗ್ಗೆ ಮಾಹಿತಿ ಅಗತ್ಯವಿದೆ ಎಂದು ಹೈಕೋರ್ಟ್ ವಿಭಾಗೀಯ ಪೀಠ ತಿಳಿಸಿದೆ

ವಿದೇಶಾಂಗ ವ್ವವಹಾರಗಳ ಸಚಿವ ಎಸ್

ಇರಾನ್ ವಿದೇಶಾಂಗ ಸಚಿವರು ಈ ಸಮಾವೇಶದ ಅಧ್ವಕ್ಷತೆ ವಹಿಸಲಿದ್ಲಾರೆ ಸಮಾವೇಶ ನೇಪಥ್ನದಲ್ಲಿ ಜೈಸಂಕರ್ ಅವರು ಇರಾನ್ ಅಧ್ಯಕ್ಷ ಹಸನ್ ರೌಹಾನಿ ಅವರನ್ನು ಭೇಟಿ ಮಾಡಲಿದ್ದಾರೆ

ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಜೈಶಂಕರ್ ಅವರು ಓಮನ್ನ ಹಲವು ಸಚಿವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಜಮ್ನು ವಿಭಾಗದ ರಜೌರಿ ಜಿಲ್ಲೆಯ ಗಡಿಭಾಗದ ಹೊರಠಾಣಾಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಪಾಕಿಸ್ನಾನ ಪಡೆಗಳು ಇಂದು ಕದನ ವಿರಾಮ ಉಲ್ಲಂಘಿಸಿ ಮನ ಬಂದಂತೆ ಅಪ್ರಚೋದಿತ ಗುಂಡಿನ ಮತ್ತು ಶೆಲ್ ದಾಳಿ ನಡೆಸಿವೆ

ಕಟ್ಟೆಚ್ವರ ವಹಿಸಿದ್ದ ಭಾರತೀಯ ಪಡೆಗಳು ತಕ್ಷಣವೇ ಪ್ರತಿದಾಳಿ ನಡೆಸಿದವು ಈ ಗುಂಡಿನ ಚಕಮಕಿಯಲ್ಲಿ ಯಾವುದೇ ಹಾನಿ ಉಂಟಾಗಿಲ್ಲ ನಿನ್ನೆ ತಡರಾತ್ರಿ ಅಖ್ಯೂರು ವಲಯದ ಗಡಿಭಾಗದಲ್ಲೂ ಪಾಕ್ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿವೆ ಎಂದು ರಕ್ಷಣಾ ವಕ್ತಾರರು ಆಕಾಶವಾಣಿಗೆ ವಿವರ ನೀಡಿದ್ದಾರೆ ಕಟಕ್ನಲ್ಲಿ ನಾಳೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೂರನೆ ಮತ್ತು ಕೊನೆಯ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ನಡೆಯಲಿದೆ

ಹೆಚ್ಚುವರಿ ತರಂಗಾಂತರದಲ್ಲಿ ರಾಜಧಾನಿ ಮತ್ತು ಎಫ್ಎಂ ವಾಹಿನಿಗಳಲ್ಲೂ ವೀಕ್ಷಕ ವಿವರಣೆಯನ್ನು ಆಲಿಸಬಹುದು